ಸಾಗಾಣೆ ನೀತಿ ಜಾರಿ ನಾಗರಿಕ ವಿಮಾನಯಾನ ಸಚಿವ ಸುರೇಶ್ ಪ್ರಭು

ಸೀತಾರಾಮನ್ ಭದ್ರತೆ ಮತ್ತು ರಕ್ಷಣೆ ಕುರಿತಂತೆ ಉಭಯ ದೇಶಗಳ ನಡುವಿನ ಸಂಬಂಧ ಉತ್ತೇಜಿಸುವ ನಿಟ್ಟಿನಲ್ಲಿ ಮಾತುಕತೆ

ಪದವಿ ಸ್ನಾತಕೋತ್ತರ ಪದವಿ ಪಿಎಚ್ಡಿ ಮತ್ತು ಸಮಗ ಪಿಎಚ್ಡಿ ವಿಭಾಗಗಳಲ್ಲಿ ಈ ಕೇಂದ್ರಗಳು ಶ್ರೇಷ್ಠ ಗುಣಮಟ್ನದ ವಿಜ್ಞಾನ ಶಿಕ್ಷಣವನ್ನು ನೀಡಲಿವೆ ಜೊತೆಗೆ ಅವು ವಿಜ್ಞಾನದ ಎಲ್ಲ ವಲಯಗಳಲ್ಲಿ ಎಲ್ಲ ಆಯಾಮಗಳಲ್ಲಿ ಸಂಶೋಧನೆಗಳನ್ನು ಕ್ವೆಗೊಳ್ಳಲಿವೆ ಭಾರತದಲ್ಲಿ ಉತ್ತಮ ವೈಜ್ಞಾನಿಕ ಮನೋಭಾವ ಬೆಳೆಸಲು ಭದ್ರ ಬುನಾದಿ ಹಾಕುವ ಜೊತೆಗೆ ಎಲ್ಲೆಡೆ ಇರುವ ಉತ್ತಮ ವೈಜ್ಞಾನಿಕ ಪ್ರತಿಭೆಗಳನ್ನು ಕಲೆಹಾಕಿ ದೇಶವನ್ನು ಜ್ಞಾನಾಧಾರಿತ ಆರ್ಥಿಕ ರಾಷ್ವವನ್ನಾಗಿ ರೂಪಿಸಲು ಶ್ರಮಿಸಲಿವೆ

ಅವರು ನವದೆಹಲಿಯಲ್ಲಿ ನಿನ್ನೆ ಸಿಐಎಸ್ಎಫ್ನ ಸುವರ್ಣ ಮಹೋತ್ಸವದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ವೈಮಾನಿಕ ಸರಕು ಸಾಗಾಣೆ ನೀತಿ ವಿಮಾನಯಾನ ಕ್ಷೇತ್ರದ ಬೆಳವಣಿಗೆಗೆ ಸಹಕಾರಿಯಾಗುವುದರ ಜೊತೆಗೆ ದೇಶದ ಆರ್ಥಿಕತೆಗೂ ಉತ್ತೇಜನ ದೊರಕಲಿದೆ ಎಂದರು ಈ ನೀತಿಯಿಂದಾಗಿ ಕೃಷಿ ಉತ್ಸನ್ನಗಳನ್ನು ವಿಮಾನಗಳ ಮೂಲಕ ಸಾಗಿಸಲು ನೆರವಾಗುತ್ತದೆ ರೈತರು ದೇಶದ ಯಾವುದೇ ಭಾಗಕ್ಕೆ ತಮ್ಮ ಉತ್ಪನ್ನಗಳನ್ನು ಕೊಂಡೊಯ್ದು ಮಾರಾಟ ಮಾಡಲು ಸಹಕಾರಿಯಾಗಲಿದೆ ಎಂದರು ವೈಮಾನಿಕ ಕ್ಷೇತ್ರದಲ್ಲಿನ ಭದ್ರತೆಯಲ್ಲಿ ಜಾಗತಿಕ ಗುಣಮಟ್ಟವನ್ನು ಕಾಯ್ದುಕೊಳ್ಳಬೇಕಾಗಿದೆ ಮತ್ತು ಅದನ್ನು ಮೇಲ್ದರ್ಜೆಗೇರಿಸುವ ಅಗತ್ಯವಿದೆ ಎಂದು ಅವರು ಹೇಳಿದರು ಭದ್ರತೆಗೆ ಸಂಬಂಧಿಸಿದಂತೆ ಉತ್ತಮ ತಾಂತ್ರಕ ಪರಿಹಾರಗಳನ್ನು ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಸುರೇಶ್ ಪ್ರಭು ತಿಳಿಸಿದರು

ಅಲ್ಲದೆ ದುರಂತದಲ್ಲಿ ಮೃತಪಟ್ಷ ಕುಟುಂಬದವರ ಮಕ್ಕಳಿಗೆ ಪದವಿ ಮೇರೆಗೆ ಉಚಿತ ಶಿಕ್ಷಣ ನೀಡಬೇಕು ಮತ್ತು ಅವರ ಹತ್ತಿರದ ಸಂಬಂಧಿಗಳಿಗೆ ಉದ್ಯೋಗ ದೊರಕಿಸಿಕೊಡುವಂತೆ ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ನಿರ್ದೇಶನ ನೀಡಿದ್ದಾರೆ

ಆಖಿಲ ಅಸ್ಪಾಂ ಗೂರ್ಖಾ ವಿದ್ಯಾರ್ಥಿ ಒಕ್ಕೂ ಟ ಗ್ವಹ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಇತ್ತೀಚೆಗೆ ಮನವಿಯನ್ನು ನೀಡಲಾಗಿದ್ದ ಹಿನ್ನೆಲೆಯಲ್ಲಿ ಈ ಸ್ಪಡ್ವನೆಯನ್ನು ನೀಡಲಾಗಿದೆ ರಾಜ್ಯದಲ್ಲಿ ನೆಲೆಸಿರುವ ಕೆಲವು ಗೂರ್ಖಾ ಸಮುದಾಯದವರ ಪ್ರಕರಣಗಳನ್ನು ವಿದೇಶಿ ನ್ಯಾಯಮಂಡಳಿಗಳಿಗೆ ವರ್ಗಾಯಿಸಲಾಗುತ್ತಿದೆ ಎಂದು ಮನವಿ ನೀಡಲಾಗಿತ್ತು ಇದೀಗ ಅಧಿಕೃತ ಅಸ್ಪಾಂ ಸರ್ಕಾರಕ್ಕೆ ಪ್ರಕಟಣೆ ಬಿಡುಗಡೆ ಮಾಡಿರುವ ಗ್ಬಹ ಸಚಿವಾಲಯ ಗೂರ್ಖಾ ಸಮುದಾಯಕ್ಕೆ ಭಾರತೀಯ ಪೌರತ್ನ ನೀಡುವ ಕುರಿತಂತೆ ಎಲ್ಲೆಲ್ಲಿ ತೊಂದರೆ ಎದುರಾಗುತ್ತಿದೆ ಎಂಬುದನ್ನು ಪಟ್ಟಿ ಮಾಡಿ ತೋರಿಸಿದೆ ಅಲ್ಲದೆ ಗೂರ್ಖಾ ಸಮುದಾಯಕ್ಕೆ ಸಂವಿಧಾನದ ರಚನೆ ವೇಳೇಯೇ ಭಾರತೀಯ ಪೌರತ್ಯ ನೀಡಲಾಗಿದೆ ಅಥವಾ ಕೆಲವರಿಗೆ ಜನ್ಮತಃ ಭಾರತೀಯ ಪೌರತ್ನ ದೊರಕಿದೆ ಅಥವಾ ವಿದೇಶಿಯರಾಗಿ ನೋಂದಣಿ ಮಾಡಿಕೊಳ್ಳದ ಕೆಲವರು ಭಾರತೀಯ ಪೌರತ್ನ ಪಡೆದುಕೊಂಧಿದ್ದಾರೆ ಎಂದು ಅದರಲ್ಲಿ ಹೇಳಲಾಗಿದೆ ಅಂತಹ ಪ್ರಕರಣಗಳನ್ನು ವಿದೇಶಿ ನ್ಯಾಯ ಮಂಡಳಿಗಳಿಗೆ ವರ್ಗಾಯಿಸುವಂತಿಲ್ಲ ಎಂದು ಸಚಿವಾಲಯ ಸೂಚನೆ ನೀಡಿದೆ ಜೊತೆಗೆ ನೇಪಾಳದ ಪೌರತ್ವ ಹೊಂದಿರುವ ಗೂರ್ಖಾ ಸದಸ್ಯರು ಭಾರತಕ್ನೆ ಭೂ ಮಾರ್ಗವಾಗಿ ಅಥವಾ ವಾಯುವಾಮರ್ಗವಾಗಿ ಅಧಿಕ್ವತ ಪಾಸ್ಪೋರ್ಟ್ ಅಥವಾ ವೀಸಾ ಇಲ್ಲದೆ ಬಂದು ಇಲ್ಲಿ ಅಧಿಕ ವರ್ಷಗಳಿಂದ ನೆಲೆಸಿದ್ದರೆ ಅವರನ್ನು ಅಕ್ರಮ ವಲಸಿಗರು ಎಂದು ಪರಿಗಣಿಸಬೇಕು ಎಂದೂ ಸಹ ಸಚಿವಾಲಯ ಹೇಳಿದೆ

ಈ ವೇಳೆ ಭದ್ರತೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಉಭಯ ದೇಶಗಳ ನಡುವೆ ಈಗಾಗಲೇ ಇರುವ ಸಂಬಂಧಗಳನ್ನು ಇನ್ನಷ್ಟು ಉತ್ತೇಜಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಸುವ ಸಾಧ್ಯತೆ ಇದೆ ಸೀತಾರಾಮನ್ ಅವರು ಫ್ರಾನ್ಸ್ನ ವಿದೇಶಾಂಗ ಸಚಿವರಾದ ಫ್ಲಾರೆನ್ಸ್ ಪಾರ್ಲೆ ಅವರೊಂದಿಗೆ ವಿಸ್ತತ ಸಮಾಲೋಚನೆ ನಡೆಸಲಿದ್ದು ಪರಸ್ವರ ಹಿತಾಸಕ್ತಿಯ ಹಲವು ಜಾಗತಿಕ ಹಾಗೂ ಪ್ರಾದೇಶಿಕ ವಿಷಯಗಳ ಕುರಿತಂತೆ ಚರ್ಚೆ ನಡೆಸುವ ಜೊತೆಗೆ ದ್ವಿಪಕ್ಷಿಯ ಕಾರ್ಯತಂತ್ರ ಸಹಕಾರವನ್ನು ಮುಂದುವರಿಸುವ ಬಗ್ಗೆ ಚರ್ಚಿಸುವರು ಮಾತುಕತೆ ವೇಳೆ ಸೀತಾರಾಮನ್ ಹಾಗೂ ಪಾರ್ಲೆ ಅವರು ಉಭಯ ದೇಶಗಳ ನಡುವಿನ ಮಿಲಿಟರಿ ವೇದಿಕೆ ಮತ್ತು ಶಸ್ತ್ರಾಸ್ತ್ರಗಳ ಜಂಟಿ ಉತ್ವಾದನೆ ಕುರಿತು ಮಾತುಕತೆ ನಡೆಸುವ ನಿರೀಕ್ಷೆ ಇದೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮಕ್ರಾನ್ ಕಳೆದ ಮಾರ್ಚ್ನಲ್ಲಿ ಭಾರತ ಪ್ರವಾಸ ಕೈಗೊಂಡಿದ್ದ ವೇಳೆ ಉಭಯ ದೇಶಗಳು ದ್ವಿಪಕ್ಷೀಯ ಸಂಬಂಧಗಳ ವಿಸ್ತರಣೆ ಮತ್ತು ಭಯೋತ್ವಾದನೆ ನಿಗ್ರಹ ಸಹಕಾರ ಬಲವರ್ಧನೆಗೆ ನಿರ್ಧರಿಸಿದ್ದವು ತಜಕಿಸ್ತಾನದ ದುಶನ್ಬೆಯಲ್ಲಿ ಇಂದಿನಿಂದ ಆರಂಭವಾಗಲಿರುವ ಎರಡು ದಿನಗಳ ಶಾಂಫೈ ಸಹಕಾರ ಸಂಸ್ಥೆ ಎಸ್ಸಿಒ ಸದಸ್ಯ ರಾಷ್ಟ್ರಗಳ ಸರ್ಕಾರಗಳ ಮುಖ್ಯಸ್ಥರ ಸಭೆಯಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಭಾಗವಹಿಸಲಿದ್ದಾರೆ ಸ್ವರಾಜ್ ಅವರು ನಿಗದಿತ ಮತ್ತು ವಿಸ್ತ್ರತ ಎರಡು ಬಗೆಯ ಮಾತುಕತೆಗಳಲ್ಲೂ ಭಾಗವಹಿಸಲಿದ್ದಾರೆ ಸಿಎಚ್ಜಿ ಸಭೆಯಲ್ಲಿ ಭಾರತ ಎಸ್ಸಿಒ ಸದಸ್ಯ ರಾಷ್ಟ್ರವಾಗಿ ಪಾಲ್ಗೊಳ್ಳಲಿದ್ದು ಅದರೊಂದಿಗೆ ಆಫ್ಟಾನಿಸ್ತಾನ ಬೆಲರಸ್ ಇರಾನ್ ಮತ್ತು ಮಂಗೋಲಿಯಾ ಭಾಗವಹಿಸಲಿವೆ ಎಸ್ಸಿಒ ಸಂಘಟನೆಯ ನೇತೃತ್ವವನ್ನು ಕೈರ್ಗಿಸ್ತಾನ ವಹಿಸಿಕೊಂಡ ನಂತರ ಮೊದಲ ಮಹತ್ವದ ಸಭೆ ಇದಾಗಿದೆ ಸಭೆಯಲ್ಲಿ ಎಸ್ಸಿಒನ ಮುಂದಿನ ಬೆಳವಣಿಗೆಗಳು ಪ್ರಸಕ್ತ ಅಂತಾರಾಷ್ಟೀಯ ಹಾಗೂ ಪ್ರಾದೇಶಿಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು

ಹಿಂದೆ ಪರಿಷ್ಟ ತ ಮತದಾರರ ಪಟ್ಟಿಯನ್ನು ಪ್ರಕಟಿಸದಂತೆ ನೀಡಿದ್ದ ಆದೇಶವನ್ನು ತೆರವುಗೊಳಿಸಿರುವ ನ್ಯಾಯಾಲಯ ನಾಳೆ ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲು ಅವಕಾಶ ನೀಡಿದೆ ಕಾಂಗ್ರೆಸ್ ನಾಯಕ ಎಂ ಶಶಿಧರ್ ರೆಡ್ಡಿ ಸಲ್ತಿಸಿದ್ದ ಅರ್ಜಿಯನ್ನು ಆಲಿಸಿದ ಮುಖ್ಯ ನ್ಯಾಯಮೂರ್ತಿ ಟಿ

ರಾಧಾಕೃಷ್ಣನ್ ಮತ್ತು ನ್ಯಾಯಮೂರ್ತಿ ಎಸ್

ಭಟ್ ಅವರನ್ನು ಒಳಗೊಂಡ ನ್ಯಾಯಪೀಠ ಮತದಾರರ ಪಟ್ಟಿಯಲ್ಲಿನ ದೋಷಗಳನ್ನು ಸರಿಪದಿಸಲು ಕ್ರಿಯಾ ಯೋಜನೆ ಸಲ್ಲಿಸುವಂತೆ ಚುನಾವಣಾ ಆಯೋಗಕ್ಕೆ ನಿರ್ದೇಶನ ನೀಡಿದೆ ಕೋರ್ಟ್ ಆದೇಶದ ನಂತರ ಮಾತನಾಡಿದ ಮುಖ್ಯ ಚುನಾವಣಾಧಿಕಾರಿ ರಜತ್ ಕುಮನಾರ್ ಪರಿಷ್ಕ ತ ಮತದಾರರ ಪಟ್ಟಿಯನ್ನು ನಾಳೆ ಪ್ರಕಟಿಸಲಾಗುವುದು ಎಂದು ಹೇಳಿದರು

ಒಡಿಶಾ ಕರಾವಳಿ ತೀರದಲ್ಲಿ ಬಿರುಗಾಳಿ ಬೀಸುತ್ತಿದ್ದು ರಾಜ್ಯದ ಹಲವೆಡೆ ಭಾರಿ ಮಳೆಯಾಗುತ್ತಿದೆ ಆ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಿರೀಕ್ಷಿಸಲಾಗುತ್ತಿದೆ ಕೌಶಲ್ಯಾಭಿವೃದ್ದಿ ನಿರಂತರ ಪ್ರಕ್ರಿಯೆಯಾಗಲಿದೆ ಮತ್ತು ಆವಿಷ್ಕಾರಗಳು ಜನರ ಜೀವನವನ್ನು ಉತ್ತಮಗೊಳಿಸಲು ಸಹಕಾರಿಯಾಗಬೇಕು ಎಂದು ಉಪರಾಷ್ಟ ಪತಿ ಎಂ ವೆಂಕಯ್ಯ ನಾಯ್ಡು ಹೇಳಿದ್ದಾರೆ ಅವರು ತಮಿಳುನಾಡಿನ ಪೊಲಾಚಿಯಲ್ಲಿ ಶಿಕ್ಷಣ ಸಂಸ್ಥೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾದಿ ನಗರ ಮತ್ತು ಗ್ರಾಮೀಣ ಭಾಗದ ನಡುವೆ ಅಂತರ ಹೆಚ್ಚುತ್ತಿರುವ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು ಗ್ರಾಮೀಣ ಪ್ರದೇಶಗಳಿಗೂ ಕೂಡ ನಗರ ಪ್ರದೇಶಗಳಲ್ಲಿ ಇರುವಂತೆ ಉತ್ತಮ ಶಿಕ್ಷಣ ಸಂಸ್ಥೆಗಳು ನಿರಂತರ ವಿದ್ಯುತ್ ಪೂರೈಕೆ ಕುಡಿಯುವ ನೀರು ಮತ್ತು ವೈದ್ಯಕೀಯ ಸೌಲಭ್ಯಗಳನ್ನು ಕೈಗೆಟಕುವ ದರಗಳಲ್ಲಿ ಒದಗಿಸಿಕೊಡಬೇಕಾಗಿದೆ ಎಂದರು ಕೇಂದ್ರ ಸರ್ಕಾರ ಯುವ ಭಾರತೀಯರ ಆಸೆ ಹಾಗೂ ಕನಸುಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದು ಯುವಜನತೆಯ ಸಬಲೀಕರಣ ಹಾಗೂ ಅವರನ್ನು ಬೆಂಬಲಿಸಿ ಪೋಷಿಸಲು ಸಾಧ್ಯವಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ಅವರು ಹೇಳಿದರು